ಅಮೆರಿಕದಲ್ಲಿ ಕೊರೊನಾ ಸಾಂಕ್ರಾಮಿಕ ರಾಷ್ಷೀಯ ತುರ್ತುಪರಿಶ್ಲಿತಿ ಎಂದು ಅಲ್ಲಿಯ ರಾಷ್ಲಾಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ

ಪ್ರಸ್ತುತ ಯುರೋಪ್ ಜಾಗತಿಕ ಕೊರೊನಾ ಸಾಂಕ್ರಾಮಿಕದ ಕೇಂದ್ರಬಿಂದುವೆಂದು ವಿಶ್ವ ಆರೋಗ್ಯ ಸಂಸ್ವೆಯ ಹೇಳಿಕೆ

ಜಪಾನ್ ಥೈಲ್ವಾಂಡ್ ಅಮೆರಿಕ ಮತ್ತು ಚೀನಾ ನಂತರ ಭಾರತದಲ್ಲಿ ಈ ಪ್ರಯತ್ನ ಯಶಸ್ತಿಯಾಗಿದೆ ಈ ಮಾರಣಾಂತಿಕ ಸೋಂಕಿಗೆ ಲಸಿಕೆ ಅಥವಾ ದಿಷಧಿಯನ್ನು ಅಭಿವ್ಯದ್ಲಿಪಡಿಸುವತ್ತ ಸಂಶೋಧನೆಯನ್ನು ಮುಂದುವರೆಸುವುದಕ್ಕೆ ಈ ಪ್ರಯತ್ನ ಮಹತ್ತದ ಸಿದ್ದತೆ ಎಂದು ಬಣ್ಣಿಸಲಾಗಿದೆ ಭಾರತದ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಮಹಾನಿರ್ದೇಶಕ ಡಾ ಬಲರಾಮ್ ಭಾರ್ಗವ ಈ ಮಾಹಿತಿ ನೀಡಿದ್ದು ಕೊರೊನಾ ಸೋಂಕಿನ ನಿಯಂತ್ರಣಕ್ಕೆ ಕೇಂದ್ರ ಆರೋಗ್ಡ ಮತ್ತು ಕುಟುಂಬ ಕಲ್ವಾಣ ಸಚಿವಾಲಯ ಮತ್ತು ಇತರ ಇಲಾಖೆಗಳು ನಡೆಸಿರುವ ಪ್ರಯತ್ನಕ್ಷೆ ತಮ್ಮ ಸಂಸ್ಥೆ ಕೈಜೋಡಿಸಿರುವುದಾಗಿ ತಿಳಿಸಿದ್ದಾರೆ

ಭಾರ್ಗವ ತಿಳಿಸಿದರು

ಒಂದು ವೇಳೆ ಸೋಂಕು ತೀವ್ರಗೊಂಡಲ್ಲಿ ಅಧಿಕ ಸಂಖ್ಯೆಯಲ್ಲಿ ಸೋಂಕು ಪತ್ತೆ ಪರೀಕ್ಷೆಗಳನ್ನು ನಡೆಸಲು ತಮ್ಮ ಸಂಸ್ವೆ ಸಂಮೂರ್ಣ ಸಜ್ವಾಗಿದೆ ಸಾರ್ವಜನಿಕರು ಸೋಂಕಿನ ಬಗ್ಗೆ ಆತಂಕ ಪಡದೆ ಅಗತ್ತ ಮುನ್ನೆಚ್ವರಿಕೆ ಕ್ರಮಗಳನ್ನು ಅವಶ್ಯವಾಗಿ ಪಾಲಿಸಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ

ಯೂರೋಪ್ನಲ್ಲಿ ಸೋಂಕಿನಿಂದ ಸಾವಿನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಯೂರೋಪ್ ಖಂಡವನ್ನು ಪ್ರಸ್ತುತ ಈ ಸೋಂಕಿನ ಕೇಂದ್ರ ಬಿಂದುವೆಂದು ಕರೆದಿದೆ

ಇದೀಗ ಆ ದೇಶದಲ್ಲಿ ಈ ಸೋಂಕನ್ನು ರಾಷ್ಟೀಯ ತುರ್ತು ಪರಿಶ್ಠಿತಿ ಎಂದು ಘೋಷಿಸಿರುವುದರಿಂದ ಬಿಕ್ಕಟ್ಟಿನ ನಿರ್ವಹಣೆಗೆ ಒಕ್ಕೂಟ ತುರ್ತು ಪರಿಸ್ಥಿತಿ ನಿರ್ವಹಣಾ ಸಂಸ್ಥೆ ಸ್ಥಳೀಯ ಸರ್ಕಾರಗಳಿಗೆ ಅಗತ್ಯ ನೆರವು ಒದಗಿಸಲು ಅವಕಾಶವಾಗಲಿವೆ ದೇಶದ ಪ್ರತಿಯೊಂದು ರಾಜ್ಠದಲ್ಲೂ ತಕ್ಷಣವೇ ಸೋಂಕಿತರಿಗೆ ಅಗತ್ಯ ಚಿಕಿತ್ಸೆ ನೀಡುವ ತುರ್ತು ಕಾರ್ಯಾಚರಣೆ ಕೇಂದ್ರಗಳನ್ನು ಆರಂಭಿಸಬೇಕೆಂದು ಅಮೆರಿಕದ ಅಧ್ಯಕ್ಷರು ಸೂಚಿಸಿದ್ದಾರೆ ಪ್ರತಿಯೊಂದು ಆಸ್ತತ್ರೆಯಲ್ಲೂ ಕೊರೊನಾ ಸೋಂಕು ನಿರ್ವಹಣೆಗೆ ಅಗತ್ಯ ವ್ಯವಸ್ಥೆಗಳನ್ನು ಸಜ್ಜಾಗಿಡುವಂತೆ ಸೂಚಿಸಲಾಗಿದೆ

ಸಂಸ್ಥೆಯ ಅಧ್ಯಕ್ಷ ಟೆಡ್ರೋಸ್ ಅಧನೋಮ್ ಅಂತರ್ಜಾಲದ ಮೂಲಕ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಕೊರೊನಾ ಸೋಂಕು ಯಾವಾಗ ಅತಿ ಹೆಚ್ಚಾಗುತ್ತದೆ ಎಂದು ಹೇಳುವುದು ಅಸಾಧ್ಯವಾಗಿದೆ ಯುರೋಪ್ ಖಂಡದಲ್ಲಿ ಈ ಸೋಂಕಿನ ಪ್ರಕರಣಗಳು ಮತ್ತು ಸಾವಿನ ಪ್ರಕರಣಗಳು ಚೀನಾ ಹೊರತುಪಡಿಸಿದಂತೆ ಇತರ ದೇಶಗಳಿಗಿಂತ ಹೆಚ್ಚಾಗುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು

ಅಖಿಲ ಭಾರತೀಯ ಪ್ರತಿನಿಧಿ ಸಭೆಯನ್ನು ರದ್ದುಪಡಿಸಲಾಗಿದೆ ಎಂದು ಆರ್ ಎಸ್ ಎಸ್ ನ ಮುಖ್ಯ ಕಾರ್ಯದರ್ಶಿ ಸುರೇಶ್ ಬೈಯ್ಯಾಜಿ ಜೋಶಿ ತಿಳಿಸಿದ್ದಾರೆ ಕೊರೋನಾ ವೈರಾಣು ಸೋಂಕಿನಿಂದ ಸ್ವಯಂ ರಕ್ಷಣೆಗಾಗಿ ಸಾರ್ವಜನಿಕರು ಸರಳ ರಕ್ಷಣಾತ್ಮಕ ಸೂಚನೆಗಳನ್ನು ಅವಶ್ಯವಾಗಿ ಪಾಲಿಸಬೇಕು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಚಿವಾಲಯ ನಿರ್ದೇಶಿಸಿದೆ

ಕೊರೊನಾ ಸೋಂಕು ಸಂಬಂಧಿತ ಯಾವುದೇ ಮಾಹಿತಿಗಾಗಿ ಸಾರ್ವಜನಿಕರು ಈಗ ಹೇಳುವ ಅಧಿಕೃತ ಸಹಾಯವಾಣಿಯನ್ನು ಸಂಪರ್ಕಿಸಬಹುದು

ನಿರ್ಮಾಣ ಸ್ಥಳದಿಂದ ಕಾರಿನಲ್ಲಿ ನಾಮಕ್ಕಲ್ ನಗರಕ್ಕೆ ಅವರು ಹಿಂದಿರುಗುತ್ತಿದ್ದಾಗ ಇಟ್ಟಿಗೆ ಸಾಗಿಸುತ್ತಿದ್ದ ಟ್ರಕ್ ಒಂದಕ್ಕೆ ಮುಖಾಮುಖಿ ಡಿಕ್ಕಿಯಾಗಿ ಈ ದುರ್ಘಟನೆ ನಡೆದಿದೆ ಅಪಘಾತದಲ್ಲಿ ಕಾರು ಸಂಪೂರ್ಣ ನಜ್ಜಗುಜ್ಜಾಗಿದ್ದು ಟ್ರಕ್ನ ಮುಂಭಾಗದ ಕೆಳಗೆ ಸೇರಿಕೊಂಡಿದೆ ದೇಹಗಳನ್ನು ಹೊರ ತೆಗೆಯಲು ಪೊಲೀಸರು ಪಾಗೂ ಅಗ್ನಿಶಾಮಕ ಸಿಬ್ಬಂಧಿ ಸ್ಥಳಕ್ಕೆ ಧಾವಿಸಿದರು

ಮೃತ ಶರೀರಗಳನ್ನು ಮೋಸ್ಟ್ಮಾರ್ಟಂಗಾಗಿ ಸಮೀಪದ ಸರ್ಕಾರಿ ಆಪ್ರತ್ರೆಗೆ ಕಳುಹಿಸಲಾಗಿದೆ ಮೃತರಲ್ಲಿ ನಾಮಕ್ಕಲ್ ನಿವಾಸಿಗಳಾದ ಕಟ್ಟಡ ಕಾಂಟ್ರ್ಟ್ಟರ್ ಚಾಲಕ ಹಾಗೂ ಬಿಹಾರದ ನಾಲ್ವರು ಕಾರ್ಮಿಕರು ಸೇರಿದ್ದಾರೆ ಎಂದು ತನಿಖೆಯಿಂದ ತಿಳಿದು ಬಂದಿದೆ

ಇವರು ಬಾರ್ಮರ್ ಜಿಲ್ಲೆಯ ಕಾನಾನ ಗ್ರಾಮದ ನಿವಾಸಿಗಳು ಬಾರ್ಮರ್ ಜಿಲ್ಲೆಯ ಜೈಸಲ್ಮೇರ್ನಲ್ಲಿರುವ ರಾಮದೇವರ ದರ್ಶನಕ್ಕೆ ಇವರು ಹೋಗುತ್ತಿದ್ದರು ಎಂದು ತಿಳಿದು ಬಂದಿದೆ ಗಾಯಾಳುಗಳಿಗೆ ಸಮೀಪದ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಜೋದ್ಮರದ ಮಥುರಾದಾಸ್ ಮಥುರ್ ಅಸ್ತ್ರೆಗೆ ದಾಖಲಿಸಲಾಗಿದೆ ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬವರ್ಗದವರಿಗೆ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಾಳುಗಳ ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ

ಆದರೂ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದರ ಕುಸಿದಿರುವ ಓನ್ನೆಲೆಯಲ್ಲಿ ಪ್ರಸಕ್ತ ದರದಲ್ಲಿ ಅಲ್ಲ ಬದಲಾವಣೆಯಾಗುವ ಸಾಧ್ಯತೆ ಇದೆ

ಕೇಂದ್ರ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ ಪಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ರಾಜ್ಯಗಳು ಪಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪಣಕಾಸು ಸಚಿವರು ಪಾಗು ರಾಜ್ಯ ಮತ್ತು ಕೇಂದ್ರದ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದಾರೆ

ಈ ಹಂತದಲ್ಲಿ ದೇಶದ ಮನೆಗಳನ್ನು ಲೆಕ್ಕಹಾಕಲಾಗುತ್ತದೆ

ಜನಗಣತಿಯ ವೇಳೆ ಮೊಬ್ಲೆಲ್ ಸಂಬ್ಲೆ ಶೌಚಾಲಯಗಳು ಟಿವಿ ಇಂಟರ್ನೆಟ್ ವಾಹನಗಳು ಮತ್ತು ಕುಡಿಯುವ ನೀರಿನ ಸೌಲಭ್ಯವನ್ನು ಹೊಂದಿದ್ದಾರೆಯೇ ಎನ್ನುವ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ